ಪಾಟೀಲ್

ಏರೋ ಇಂಡಿಯಾ ಪ್ರದರ್ಶನಕ್ಕೆ ಕ್ಷಣಗಣನೆ ಬೆಂಗಳೂರಿನ ಆಗಸದಲ್ಲಿ ದೇಶ ವಿದೇಶಗಳ ಸಮರ ವಿಮಾನಗಳ ಹಾರಾಟ ರಾಜ್ಞಾದ್ಯಂತ ಹಾಪ್ಕಾಮ್ಸ್ ಮಳಿಗೆಗಳಲ್ಲಿ ನಾಳೆಯಿಂದ ದ್ರಾಕ್ಸಿ ಮತ್ತು ಕಲ್ಲಂಗಡಿ ಮೇಳ

ಸಮಾಜದಲ್ಲಿ ಶಾಂತಿ ಕದಡುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಎಂ

ಪಾಟೀಲ್ ಹೇಳಿದ್ದಾರೆ ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಾಕ್ ಸ್ವಾತಂತ್ರ್ವದ ಮಿತಿಯೊಳಗೆ ಅಭಿಪ್ರಾಯ ವ್ವಕ್ತಪಡಿಸುವ ಹಕ್ಕು ಎಲ್ಲರಿಗೂ ಇದೆ ಆದರೆ ಅದನ್ನು ಮೀರಿ ಪ್ರಚೋದನೆಗೆ ಕುಮ್ಹು ನೀಡಿದರೆ ಅದನ್ನು ಸರ್ಕಾರ ಸಹಿಸುವುದಿಲ್ಲ ಎಂದರು ಪತ್ರಕರ್ತೆ ಗೌರಿ ಲಂಕೇಶ್ ಮತ್ತು ವಿಚಾರವಾದಿ ಎಂ ಎಂ

ಹಣಕಾಸಿನ ಲಭ್ಯತೆ ನೋಡಿಕೊಂಡು ಕೆರೆಯಲ್ಲಿ ಜಲ್ಕ್ರೀಡೆ ಆಟಗಳನ್ನು ಆರಂಭಿಸುವ ಚಿಂತನೆ ಇದೆ ಎಂದು ಸಚಿವ ಎಂ

ಮೈಸೂರು ಜಿಲ್ಲೆ

ನರ್ಬೀಪುರ ತಾಲೂಕಿನ ತಿರುಮಕೂಡಲು ತ್ರಿವೇಣಿ ಸಂಗಮದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಕುಂಭಮೇಳ ಜರುಗಲಿದೆ

ಇಂದು ಗುಂಜಾ ನರಸಿಂಹಸ್ವಾಮಿ ಮತ್ತು ಅಗಸ್ತ್ಯೇತ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಜರುಗಿದವು ಭಕ್ತರು ಹೆಚ್ಚಿನ ಸಂಖ್ಣೆಯಲ್ಲಿ ಆಗಮಿಸಿ ಪುಣ್ಣ ಸ್ನಾನದಲ್ಲಿ ಭಾಗಿಯಾಗಿದ್ದಾರೆ ಮೇಳದ ಅಂಗವಾಗಿ ಇಂದು ಹೋಮ ಧರ್ಮಸಭೆ ಪ್ರವಚನ ಮತ್ತು ಸಾಂಸ್ಕತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ

ಮೂರನೆ ಮತ್ತು ಕೊನೆಯ ದಿನವಾದ ಮಂಗಳವಾರ ಮಹೋದಯ ಪುಣ್ಣಕಾಲ ಮಹಾಮಾಘ ಸ್ನಾನವಿರುವುದರಿಂದ ಮಠಾಧಿಶರು ಸಾಧುಸಂತರು ಸೇರಿದಂತೆ ಲಕ್ಷಾಂತರ ಭಕ್ತರು ಭಾಗಿಯಾಗಲಿದ್ದಾರೆ

ಸಂಗಮದ ಬಳಿ ತಾತ್ಕಾಲಿಕ ಆರೋಗ್ಯ ಕೇಂದ್ರಗಳನ್ನು ತೆರೆಯಲಾಗಿದೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನಾಡಿದ್ದು ಮಂಗಳವಾರ ಧರ್ಮಸಭೆಯನ್ನು ಉದ್ವಾಟನೆ ಮಾಡಲಿದ್ದಾರೆ ಕಳೆದ ಬಾರಿಗಿಂತಲೂ ಹೆಚ್ಚಿನ ಭಕ್ತರು ಮೇಳದಲ್ಲಿ ಭಾಗಿಯಾಗಲಿದ್ದಾರೆ ಎಂಬ ವಿಶ್ವಾಸವನ್ನು ಜೆಲ್ಲಾಧಿಕಾರಿ ಅಭಿರಾಂ ಜಿ ಶಂಕರ್ ವ್ಯಕ್ತಪಡಿಸಿದ್ದಾರೆ ಭಯೋತ್ಪಾದನೆಯನ್ನು ಎಲ್ಲರೂ ಒಗ್ಗಟ್ಟಾಗಿ ಖಂಡಿಸಬೇಕು ಎಂದು ಬಿಜೆಪಿ ರಾಜ್ಯಾದ್ಯಕ್ಷ ಬಿ

ಯಡಿಯೂರಪ್ಪ ಹೇಳಿದ್ದಾರೆ

ದಾಳಿಗೆ ಕಾರಣರಾದವರಿಗೆ ಭಾರತೀಯ ಸೇನೆ ತಕ್ಷ ಉತ್ತರ ನೀಡುವುದು ನಿಶ್ಚಿತ ಈಗಾಗಲೇ ಪಾಕ್ ವಿರುದ್ದ ಬಹುತೇಕ ರಾಷ್ಟಗಳು ದಿಗ್ಬಂದನ ವಿಧಿಸಲು ಮುಂದಾಗಿರುವುದು ಸ್ವಾಗತಾರ್ಹ ಬೆಳವಣಿಗೆ ಎಂದರು ತ್ರದ್ದಾಂಜಲಿ ಸಭೆಯಲ್ಲಿ ಸಂಸದರಾದ ಕೋಭಾ ಕರಂದ್ಲಾಜೆ

ಮೋಹನ್ ಬಿಜೆಪಿ ಅಲ್ಪಸಂಖ್ವಾತ ಮೊರ್ಚಾದ ರಾಜ್ಯಾಧ್ಯಕ್ಷ ಅಬ್ಲುಲ್ ಅಜೀಂ ನಾಯಕರಾದ ಅರವಿಂದ್ ಲಿಂಬಾವಳಿ ಎನ್ ರವಿಕುಮಾರ್ ಶಾಸಕರಾದ ಎಂ ಕೃಷ್ಣಪ್ಪ ವೈ

ನಾರಾಯಣಸ್ವಾಮಿ ಲೆಹರ್ ಒಂಗ್ ಸೇರಿದಂತೆ ಪಕ್ಷದ ಅನೇಕ ಮುಖಂಡರು ಭಾಗಿಯಾಗಿದ್ದರು

ಐದು ದಿನಗಳ ಕಾಲ ನಡೆಯಲಿರುವ ಏರೋ ಇಂಡಿಯಾ ಕಾರ್ಯಕ್ರಮದಲ್ಲಿ ಸಾರಂಗ್ ಹೆಲಿಕಾಪ್ವರ್ ಸೂರ್ಯಕಿರಣ ವಿಮಾನಗಳು ದೇತದಲ್ಲಿ ಅಭಿವೃದ್ಧಿಪಡಿಸಿರುವ ಎಲ್ಸಿಎ ತೇಜಸ್ ಸಮರ ವಿಮಾನ ಹಾರಾಟ ಪ್ರದರ್ಶನದಲ್ಲಿ ಭಾಗಿಯಾಗಲಿವೆ ಇದೇ ಮೊದಲ ಬಾರಿಗೆ ಎನ್ಎಎಲ್ ಅಭಿವೃದ್ಧಿಪಡಿಸಿರುವ ಹಗುರ ಪ್ರಯಾಣಿಕರ ವಿಮಾನ ಸಾರಸ್ ಸಹ ಹಾರಾಟ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲಿದೆ

ತೋಟಗಾರಿಕಾ ಬೆಳೆಗಾರರ ಸಹಕಾರಿ ಸಂಘದ ವತಿಯಿಂದ ನಾಳೆಯಿಂದ ಮಾರ್ಚ್ ಅಂತ್ಯದವರೆಗೆ ದ್ರಾಕ್ಸಿ ಮತ್ತು ಕಲ್ಲಂಗಡಿ ಮೇಳ ಆಯೋಜಿಸಲಾಗಿದೆ ಎಂದು ಹಾಪ್ಕಾಮ್ಸ್ ಅಧ್ಯಕ್ಷ ಎ

ಚಂದ್ರೇಗೌಡ ಹೇಳಿದ್ದಾರೆ

ನಾಳೆ ಬೆಂಗಳೂರಿನ ಹಡ್ಲನ್ ವೃತ್ತದಲ್ಲಿ ತೋಟಗಾರಿಕಾ ಸಚಿವ ಎಂ

ಮನಗೋಳಿ ಅವರು ದ್ರಾಕ್ಷಿ ಮತ್ತು ಕಲ್ಲಂಗಡಿ ಮೇಳಕ್ಕೆ ಚಾಲನೆ ನೀಡಲಿದ್ದಾರೆ ಎಂದರು

ಕೊಪ್ಪಳ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವ ದ್ರಾಕ್ಷಿ ಮತ್ತು ದಾಳಿಂದೆ ಮೇಳದ ಸದುಪಯೋಗವನ್ನು ಎಲ್ಲಾ ರೈತರು ಪಡೆದುಕೊಳ್ಳಬೇಕು ಎಂದು ಶಾಸಕ ಕೆ

ಕೊಪ್ಪಳದ ತೋಟಗಾರಿಕೆ ಕಚೇರಿಯ ಆವರಣದಲ್ಲಿ ಆಯೋಜಿದ್ದ ದ್ರಾಕ್ಷಿ ಮತ್ತು ದಾಳಿಂಬೆ ಮೇಳವನ್ನು ಉದ್ಘಾಟಿಸಿ ಅವರು ಈ ವಿಷಯ ತಿಳಿಸಿದರು ದ್ರಾಕ್ಷಿ ಮತ್ತು ದಾಳಿಂಬೆ ಮೇಳದಿಂದ ಜಿಲ್ಲೆಯ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ ರೈತರು ರಾಸಾಯನಿಕ ಗೊಬ್ಬರವನ್ನು ಮಿತವಾಗಿ ಬಳಸಬೇಕು ಸಾವಯವ ಗೊಬ್ಬರದಿಂದ ಹೆಚ್ಚು ಹೆಚ್ಚು ಬೆಳೆ ಬೆಳೆಯಲು ಮುಂದಾಗಬೇಕು ಎಂದರು ಜಿಲ್ಲೆಯಲ್ಲಿ ಸತತ ಬರಗಾಲ ಆವರಿಸಿದ್ದು ಬೆಳೆ ತೆಗೆಯಲು ಆಗುತ್ತಿಲ್ಲ ಅಲ್ಲದೇ ರೈತರು ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ದೊರಕುತ್ತಿಲ್ಲ ಈ ನಿಟ್ಟನಲ್ಲಿ ತೋಟಗಾರಿಕೆ ಇಲಾಖೆ ಪ್ರತಿ ವರ್ಷ ದ್ರಾಕ್ಷಿ ಮೇಳವನ್ನು ಆಯೋಜಿಸಿ ರೈತರಿಗೆ ಮಾರುಕಟ್ಟೆ ಅವಕಾಶ ಕಲ್ಪಿಸುತ್ತಿರುವುದು ಸಂತಸದ ಸಂಗತಿ ಎಂದು ಅವರು ಹೇಳಿದರು ಕೆಪಿಸಿಸಿ ಕಿಸಾನ್ ಫಟಕ ನಾಳೆ ಕಿಸಾನ್ ಫರ್ ಪೇ ಚರ್ಚಾ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಫಟಕದ ಅಧ್ಯಕ್ಷ ಸಚಿನ್ ಮಿಗಾ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಿಸಾನ್ ಫಟಕದ ರಾಷ್ಷೀಯ ಅಧ್ಯಕ್ಷ ನಾನಾ ಪಟೋಲೆ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ನೂತನ ಪದಾಧಿಕಾರಿಗಳಿಗೆ ಅಧಿಕಾರ ವಹಿಸಿಕೊಡಲಿದ್ದಾರೆ

ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಷೆ ಬಂದ ಮೇಲೆ ದೇಶದ ರೈತರ ಪರಿಸ್ವಿತಿ ಸಾಕಷ್ಟು ಸುಧಾರಿಸಿದೆ ರೈತರ ಅಭ್ಯುದಯಕ್ಕಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುವುದು ಮತ್ತು ಕೇಂದ್ರದ ಅನೇಕ ಯೋಜನೆಗಳ ಲಾಭ ಪಡೆದಿರುವ ಫಲಾನುಭವಿಗಳ ಸಭೆಯನ್ನು ನಾಳೆಯಿಂದ ಈ ತಿಂಗಳ ಅಂತ್ಯದವರೆಗೂ ನಡೆಸಲಾಗುವುದು ಎಂದು ತಿಳಿಸಿದರು

ಪ್ರಧಾನಮಂತ್ರಿಯವರು ಈ ಬಗ್ಗೆ ಟ್ವೀಟ್ ಮಾಡಿ ಸಾರ್ವಜನಿಕರು ತಮ್ಮ ಆಲೋಚನೆ ಮತ್ತು ಸಲಹೆಗಳನ್ನು ನರೇಂದ್ರ ಮೋದಿ ಆ್ವಪ್ ಮತ್ತು ಮೈ ಗೌ ಓಪನ್ ಫೋರಂನಲ್ಲಿ ಹಂಚಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ

ಸಂಕ್ಷಿಪ್ತ ಸುದ್ತಿ ರಾಜ್ಯಮಟ್ಟದ ಶ್ವಾನ ಪ್ರದರ್ಶನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಪಾಧಿಕಾರಿ ಆರ್

ಚಾಲನೆ ನೀಡಿದರು

ಇಂದು ಮೌನಮೆರವಣಿಗೆ ನಡೆಸಲಾಯಿತು

ಚಿಕ್ಕಬಳ್ದಾಪುರ ದಲ್ಲಾಸ್ತತ್ರೆ ಆವರಣದಲ್ಲಿ ಜಿಲ್ಲಾಡಳಿತ ಆಯೋಜಿಸಿರುವ ಎರಡು ದಿನಗಳ ಬೃಹತ್ ಆರೋಗ್ಯ ಮೇಳವನ್ನು ಸಂಸದ ಡಾ